ಮುಂಗಡ ಪತ್ರದಲ್ಲಿ ರಾಜ್ಯಕ್ಷೆ ಕೇಂದ್ರದಿಂದ ಬರಬೇಕಿದ್ದ ಅನುದಾನ ಕಡಿತ ಫೋಷಣೆಗೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ನ ಆಗ್ರಹ

ವಿಧಾನ ಪರಿಷತ್ ಮಾಜಿ ಸಭಾಪತಿ ಮಾಜಿ ಸಚಿವ ಡಿ ಮಂಜುನಾಥ್ ನಿಧನ ಗಣ್ಣರ ಕಂಬನಿ

ಕೊಡಗು ಮಂಗಳೂರು ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲಾಡಳಿತಗಳು ಶಂಕಿತ ಪ್ರಕರಣಗಳ ಮೇಲೆ ತೀವ್ರ ನಿಗಾವಹಿಸಿದೆ ಈ ಜಿಲ್ಲೆಗಳಿಗೆ ಸೋಂಕಿನ ಪ್ರಕರಣ ವರದಿಯಾದಲ್ಲಿ ರಾಜ್ಯ ನಿಗಾ ಘಟಕಕ್ಕೆ ತಕ್ಷಣ ಮಾಹಿತಿ ನೀಡುವಂತೆ ಸೂಚಿಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಟಾಣ ಇಲಾಖೆ ಇಂದು ಹೊರಡಿಸಿರುವ ಹೇಳಿಕೆಯಲ್ಲಿ ತಿಳಿಸಲಾಗಿದೆ

ಅವರನ್ನು ಮನೆಗಳಿಂದ ಹೊರಗೆ ಬರಬಾರದೆಂದು ಸೂಚಿಸಲಾಗಿದೆ

ಈ ನಡುವೆ ಕಾಫಿ ತೋಟಗಳ ಕಾರ್ಮಿಕರನ್ನು ಕೇರಳಕ್ಕೆ ಕಳುಹಿಸುವುದಾಗಲಿ ಅಥವಾ ಹೊಸ ಕಾರ್ಮಿಕರನ್ನು ಕೆಲಸಕ್ಕೆ ನಿಯೋಜಿಸುವುದಾಗಲಿ ಮಾಡಬಾರದು

ಆದಾಗ್ನೂ ಜಿಲ್ಲಾಡಳಿತ ಸೂಕ್ತ ಮುನ್ನೆಚ್ಚರಿಕೆ ವಹಿಸಿದ್ದು ಸ್ಟಳೀಯ ಆತಂಕಪಡಬೇಕಾಗಿಲ್ಲ ಎಂದು ಜಿಲ್ಲಾ ಆರೋಗ್ಬ ಅಧಿಕಾರಿ ಕೆ ಮೋಹನ್ ತಿಳಿಸಿದ್ದಾರೆ ಕೇರಳದಲ್ಲಿ ಕೊರೋನಾ ವೈರಾಣು ಸೊಂಕಿನ ಮೂರನೇಯ ಪ್ರಕರಣ ವರದಿಯಾಗಿದೆ ರಾಜ್ಯದ ಗಡಿ ಸಮೀಪದ ಕಾಸರಗೋಡು ಜಿಲ್ಲೆಯ ವ್ಯಕ್ತಿಯೊಬ್ಬರಿಗೆ ಸೊಂಕು ತಗುಲಿರುವುದು ಖಚಿತ ಪಟ್ಟಿದ್ದು ಅವರಿಗೆ ಪ್ರತ್ನೇಕ ವಾರ್ಡ್ನಲ್ಲಿ ಚಿಕಿತ್ಸೆ ಆರಂಭಿಸಲಾಗಿದೆ ಆ ವ್ಯಕ್ತಿ ಇತೀಚೆಗೆ ಚೀನಾದಿಂದ ಹಿಂದಿರುಗಿದ್ದರು ಮೊದಲ ಎರಡು ಪ್ರಕರಣಗಳ ಸೋಂಕಿತರ ಆರೋಗ್ಯ ಪರಿಸ್ಥಿತಿ ಸ್ಥಿರವಾಗಿದೆ ಎಂದು ವರದಿಯಾಗಿದೆ ಚೀನಾಕ್ಕೆ ಪ್ರಯಾಣ ಕೈಗೊಳ್ಳುವುದನ್ನು ಮುಂದೂಡುವಂತೆ ಭಾರತೀಯ ನಾಗರಿಕರಿಗೆ ಕೇಂದ್ರ ಸರ್ಕಾರ ಸಲಹೆ ನೀಡಿದೆ ದೇಶದಲ್ಲಿ ಕೊರೋನಾ ವೈರಾಣು ಸೋಂಕು ಪರಡದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಯುದ್ದೋಪಾದಿಯಲ್ಲಿ ಕೈಗೊಳ್ಳಲಾಗಿದ್ದು ಈ ಕ್ರಮಗಳ ಪರಾಮರ್ತೆಗೆ ಕೇಂದ್ರ ಸರ್ಕಾರ ಕಾರ್ಯಪಡೆಯನ್ನು ರಚಿಸಿದೆ ಕೇಂದ್ರ ಆರೋಗ್ತ ಸಚಿವ ಡಾ ಪರ್ಷವರ್ಧನ್ ವಿದೇಶಾಂಗ ವ್ಯವಹಾರಗಳ ಸಚಿವ ಜೈ ಶಂಕರ್ ಗೃಹ ಸಚಿವಾಲಯ ಸಹಾಯಕ ಮಂತ್ರಿ ಜಿ ಕಿಶನ್ ರೆಡ್ಡಿ ನಾಗರಿಕ ವಿಮಾನಯಾನ ಸಚಿವ ಪರ್ದೀಪ್ ಸಿಂಗ್ ಮರಿ ಕಾರ್ಯಪಡೆಯ ಸದಸ್ಕರಾಗಿದ್ದಾರೆ ಈ ನಡುವೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೊರೋನಾ ಸೋಂಕು ಪರಡದಂತೆ ತೀವ್ರ ಮುನ್ನೆಚ್ಚರಿಕ್ರ ಕ್ರಮಗಳನ್ನು ಸಜ್ಞಾಗಿಡುವಂತೆ ಪತ್ರ ಬರೆದಿದೆ

ಎಸ್ ಯಡಿಯೂರಪ್ಪ ಸಿದ್ದತೆ ಆರಂಭಿಸಿದ್ದು ಇಂದಿನಿಂದ ವಿವಿಧ ಇಲಾಖೆಗಳ ಸಚಿವರು ಮತ್ತು ಅಧಿಕಾರಿಗಳ ಜೊತೆ ಸಭೆ ನಡೆಸುತ್ತಿದ್ದಾರೆ ಇಂದು ಉನ್ನತ ಶಿಕ್ಷಣ ಮಾಹಿತಿ ತಂತ್ರಜ್ಞಾನ ಜ್ವೆವಿಕ ತಂತ್ರಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ವೈದ್ಯಕೀಯ ಶಿಕ್ಷಣ ಕೃಷಿ ಸಾರಿಗೆ ಕೋಟಗಾರಿಕೆ ಮತ್ತು ರೇಷ್ನೆ ವಸತಿ ಕಂದಾಯ ಪೌರಾಡಳಿತ ಮತ್ತು ಸ್ಥಳೀಯ ಸಂಸ್ಥೆಗಳ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು

ಬರುವ ಮುಂಗಡ ಪತ್ರದಲ್ಲಿ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಬರಬೇಕಿರುವ ಅನುದಾನ ಕಡಿತ ಕುರಿತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮಾಹಿತಿ ನೀಡಬೇಕು ಎಂದು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳದ್ದಾರೆ

ಈ ಕುರಿತಂತೆ ಮುಖ್ಯಮಂತ್ರಿಗಳು ರಾಜ್ಯ ಆಯವ್ಯಯ ಪತ್ರದಲ್ಲಿ ಸ್ಪಷ್ಟ ವಿವರಣೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ವಿಧಾನಸಭೆಯ ಉಪಚುನಾವಣೆಯಲ್ಲಿ ಬೆಂಗಳೂರಿನ ಶಿವಾಜಿನಗರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದ ರಿಜ್ವಾನ್ ಅರ್ಷದ್ ನೂತನ ಶಾಸಕರಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪ್ರಮಾಣವಜನ ಬೋಧಿಸಿದರು ಈ ಸಂದರ್ಭದಲ್ಲಿ ಕೆಪಿಸಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ಮಾಜಿ ಸಚಿವ ಕೃಷ್ಣ ಬೈರೇಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು

ಮೂರು ಸಾವಿರಕ್ಕೂ ಅಧಿಕ ಕಾರ್ಯಕರ್ತೆಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು

ಯಾವುದೇ ಅಹಿತಕರ ಫಟನೆ ನಡೆಯದಂತೆ ಭದ್ರತೆ ಒದಗಿಸಲಾಗಿತ್ತು

ವಿಧಾನ ಪರಿಷತ್ ಮಾಜಿ ಸಭಾಪತಿ ಹಾಗೂ ಮಾಜಿ ಸಚಿವ ಓರಿಯ ರಾಜಕಾರಣಿ ಡಿ ಮಂಜುನಾಥ್ ಇಂದು ನಿಧನರಾಗಿದ್ದಾರೆ ಸರಳ ಸಜ್ಜನಿಕೆ ರಾಜಕಾರಣಕ್ಕೆ ಹೆಸರುವಾಸಿಯಾಗಿದ್ದ ಮಂಜುನಾಥ್ ಅರಣ್ಯ ಕಾರ್ಮಿಕ ಪ್ರಾಥಮಿಕ ಹಾಗೂ ಪ್ರೌಡಶಿಕ್ಷಣ ಉನ್ನತ ಶಿಕ್ಷಣ ಸಚಿವರಾಗಿ ಪ್ರದೇಶ ಜನತಾದಳ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು ಚಿತ್ರದುರ್ಗ ಜಿಲ್ಲೆಯ ಒರಿಯೂರು ಮತ ಕ್ಷೇತ್ರದಿಂದ ಕೆಲ ಬಾರಿ ಶಾಸಕರಾಗಿ ಆಯ್ಕೆಗೊಂಡಿದ್ದರು ಇವರ ನಿಧನಕ್ಕೆ ಮಾಜಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಸೇರಿದಂತೆ ವಿವಿಧ ರಾಜಕೀಯ ಗಣ್ಣರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಮಂಜುನಾಥ್ ಅವರ ನಿಧನದಿಂದ ಮೌಲ್ಖಾದಾರಿತ ರಾಜಕಾರಣದ ಪೀಳಿಗೆಯ ಕೊಂಡಿಯೊಂದು ಕಳಚಿದಂತಾಗಿದೆ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಗಡಿ ವಿವಾದದ ಕುರಿತಂತೆ ಸುಪ್ರೀಂ ಕೋರ್ಟಿನಲ್ಲಿ ಸದ್ದಕ್ಕೆ ಇರುವ ಶ್ಥಿತಿಗತಿಯ ಕುರಿತು ಮಾಹಿತಿ ನೀಡಲು ಬೆಳಗಾವಿಯಲ್ಲಿಂದು ಕರ್ನಾಟಕ ಗಡಿ ಮತ್ತು ಜಲ ರಕ್ಷಣಾ ಆಯೋಗದ ಅಧ್ಯಕ್ಷ ನ್ಯಾಯಮೂರ್ತಿ ಕೆ

ಮಂಜುನಾಥ ಅವರ ಅಧ್ಯಕ್ಷತೆಯಲ್ಲಿ ಕನ್ನಡ ಸಂಘಟನೆಗಳ ಮುಖಂಡರ ಸಮಾಲೋಚನಾ ಸಭೆ ನಡೆಯಿತು ಸಭೆಯಲ್ಲಿ ಜಿಲ್ಲಾಧಿಕಾರಿ ಎಸ್

ಬೊಮ್ನಹಳ್ಳಿ ಓರಿಯ ನ್ಯಾಯಾಧೀಶ ಜಿನದತ್ತ ದೇಸಾಯಿ ನ್ಯಾಯವಾದಿ ಎಂ

ಜಿರಲಿ ಕನ್ನಡ ಮುಖಂಡರಾದ ಅಶೋಕ ಜಂದರಗಿ ಸಿದ್ದನಗೌಡ ಪಾಟೀಲ ಸೇರಿದಂತೆ ಇತರರು ಭಾಗವಹಿಸಿದ್ದರು

ರಾಜ್ಯ ಸರ್ಕಾರ ಸೂಕ್ತ ನ್ಯಾಯವಾದಿಗಳನ್ನು ನೇಮಿಸಿ ರಾಜ್ಯದ ಪರವಾಗಿ ವಾದ ಮಂಡಿಸಲಿದೆ ಗಡಿಭಾಗದ ಯಾವ ಪಳ್ಳಿಯೂ ಮಹಾರಾಷ್ಟಕ್ಕೆ ಸೇರದಂತೆ ಸರ್ಕಾರ ನೋಡಿಕೊಳ್ಳಲಿದೆ ಎಂದು ನ್ಯಾಯಮೂರ್ತಿ ಕೆ

ಮಂಜುನಾಥ ತಿಳಿಸಿದ್ದಾರೆ ಶೀಘ್ರವೇ ಸುಪ್ರೀಂ ಕೋರ್ಟಿನಲ್ಲಿ ಮಧ್ಯಂತರ ಅರ್ಜಿ ಸಲ್ಲಿಸಿ ಮಹಾರಾಷ್ವದ ನಾಯಕರು ಕರ್ನಾಟಕಕ್ಕೆ ಬಂದು ನ್ಯಾಯಾಲಯದಲ್ಲಿರುವ ಗಡಿವಿವಾದದ ಕುರಿತು ಹೇಳಿಕೆ ನೀಡದಂತೆ ಕೋರಲಾಗುವುದು ಎಂದು ಅವರು ಹೇಳಿದರು

ಕಲಬುರಗಿ ನಗರ ಮೋಲಿಸ್ ಆಯುಕ್ತ ಎಂ ಎನ್ ನಾಗರಾಜ್ ಈ ಮಾಹಿತಿ ನೀಡಿದ್ದು ನಗರದ ಪ್ರಮುಖ ಸ್ವಳಗಳಲ್ಲಿ ಸಿಸಿ ಕ್ಷಾಮರಾಗಳನ್ನು ಅಳವಡಿಸಲಾಗಿದೆ

ಸಮ್ಮೇಳನಾಧ್ವಕ್ಷರ ಮೆರವಣಿಗೆಯಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಮಂದಿ ಪಾಲ್ಗೊಳ್ಳಲಿದ್ದು ಅಹಿತಕರ ಫಟನೆಗಳಾಗದಂತೆ ಎಚ್ವರವಹಿಸಲು ಡ್ರೋನ್ ಕ್ಯಾಮರಾ ಅಳವಡಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ

ಸೆಲ್ವ ಮೇರಿ ಎನ್ನುವ ಹೆಸರಿನ ಈಕೆಯನ್ನು ಕಬ್ಲನ ಗದ್ದೆಗೆ ದಾಳಿ ಮಾಡಿದ ಕಾಡಾನೆಗಳನ್ನು ಓಡಿಸಲು ಗುಂಡು ಹಾರಿಸಿದ್ದಕ್ಷಾಗಿ ಬಂಧಿಸಲಾಗಿದೆ ಆಕೆಗೆ ಪಿಸ್ತೂಲು ಬಳಕೆ ಹೇಗೆ ತಿಳಿಯಿತು ಎಂದು ತನಿಖೆ ನಡೆಸಿದಾಗ ಒಂದೆ ವೀರಪ್ಪನ್ ತಂಡದೊಂದಿಗೆ ಸಂಪರ್ಕ ಹೊಂದಿದ್ದು ಬೆಳಕಿಗೆ ಬಂದಿತೆಂದು ಪೊಲೀಸ್ ಅಧಿಕಾರಿ ಎಚ್ ಡಿ ಆನಂದ ಕುಮಾರ್ ತಿಳಿಸಿರುವುದಾಗಿ ಸುದ್ದಿ ಸಂಸ್ಟೆ ವರದಿ ಮಾಡಿದೆ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿಯ ವೀರಾಮರ ಸಮೀಪ ಕಾರು ಮತ್ತು ಟಿಪ್ಪರ್ ಮಧ್ಯೆ ಡಿಕ್ಕಿ ಸಂಭವಿಸಿ ಕಾರು ಚಾಲಕ ಸೇರಿದಂತೆ ಮೂವರು ಮೃತಪಟ್ಟು ಎರಡು ವರ್ಷದ ಮಗು ಗಂಭೀರವಾಗಿ ಗಾಯಗೊಂಡ ಫಟನೆ ಇಂದು ನಡೆದಿದೆ ಕೂಡ್ಲಗಿ ಮೋಲಿಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ

ನೊಂದಿಗೆ ಫಟಪ್ರಭಾ ನದಿಯ ಕಾಲುವೆಯಲ್ಲಿ ಬಿದ್ದು ಕೊಚ್ಚಿ ಹೋಗಿರುವ ಫಟನೆ ನಡೆದಿದೆ ಮಹಾಲಿಂಗಾಪುರ ಪೊಲೀಸರು ಘಟನಾ ಸ್ವಳಕ್ಕೆ ಭೇಟಿ ಪರಿಶೀಲನೆ ನಡೆಸಿದರು

ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಮರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಫದ ವತಿಯಿಂದ ಪ್ರಸ್ತುತ ದೇಶದ ವಿದ್ಯಮಾನಗಳು ಹಾಗೂ ಪ್ರಜಾಪ್ರಭುತ್ವದ ಆರಿವಿಗಾಗಿ ವಿಚಾರ ಸಂಕಿರಣ ನಡೆಯಿತು